ಭಾರತೀಯ ಆರ್ಥಿಕತೆಯ ಅಡಿಪಾಯ ಬಲವಾಗಿದೆ ಮತ್ತು ಚೇತರಿಕೆಯ ಸಾಮರ್ಥ್ಸ ಹೊಂದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಜಮ್ನು ಮತ್ತು ಕಾಶ್ನೀರದಲ್ಲಿ ನಿರ್ಬಂಧಗಳನ್ನು ವಿಧಿಸಿದ್ದ ಎಲ್ಲಾ ಆದೇಶಗಳನ್ನು ಪರಿಶೀಲಿಸಿ ಒಂದು ವಾರದಲ್ಲಿ ವಿವರಗಳನ್ನು ಬಹಿರಂಗಗೊಳಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ

ಆರ್ಥಿಕ ತಜ್ಞರು ಮತ್ತು ಉದ್ಯಮಪತಿಗಳೊಂದಿಗೆ ನೀತಿ ಆಯೋಗ ಕಾರ್ಯಾಲಯದಲ್ಲಿ ನಿನ್ನೆ ಸಮಾಲೋಜನೆ ನಡೆಸಿದ ನಂತರ ಮಾತನಾಡಿದ ಅವರು ಪ್ರವಾಸೋದ್ಯಮ ನಗರಾಭಿವೃದ್ವಿ ಮೂಲಸೌಕರ್ಯ ಮತ್ತು ಕೃಷಿ ಆಧಾರಿತ ಉದ್ದಮಗಳು ಆರ್ಥಿಕತೆಯನ್ನು ಮುನ್ನಡೆಸುವಲ್ಲಿ ಸಮರ್ಥವಾಗಿದೆ ಹಾಗೂ ಉದ್ಯೋಗ ಸೃಷ್ಷಿಗೂ ಪೂರಕವಾಗಿವೆ ಎಂದು ಹೇಳಿದರು

ಈ ದೊಡ್ಡ ಗುರಿಯನ್ನು ದಿಢೀರನೇ ತಲುಮವುದು ಅಸಾಧ್ಯ ಮತ್ತು ದೇಶದ ಶಕ್ತಿಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ಪ್ರಯತ್ನದ ಆಧಾರದ ಮೇಲೆಯೇ ಇದು ಸಾಧ್ಯವಾಗುತ್ತದೆ ಎಂದು ವಿವರಿಸಿದರು ಭಾರತ ಮಿತಿಇಲ್ಲದ ಸಾಧ್ಯತೆಗಳ ನಾಡಾಗಿದ್ದು ವಾಸ್ತವಾಂಶಗಳು ಮತ್ತು ಕಲ್ಪನೆಗಳ ನಡುವಣ ಅಂತರವನ್ನು ಕಡಿಮೆಗೊಳಿಸಲು ಪ್ರತಿಯೊಬ್ಲರೂ ಪ್ರಯತ್ನಿಸಬೇಕೆಂದು ಅವರು ಮನವಿ ಮಾಡಿದರು

ಕೇಂದ್ರಾಡಳಿತ ಪ್ರದೇಶದ ಎಲ್ಲಾ ಸಂಸ್ಟೆಗಳಲ್ಲಿ ವಿಶೇಷವಾಗಿ ಆಸ್ಪತ್ರೆಗಳು ಶಿಕ್ಷಣ ಕೇಂದ್ರಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಮತ್ತೆ ಆರಂಭಿಸುವಂತೆಯೂ ಸಪ ನ್ನಾಯಾಲಯ ಅಲ್ಲಿಯ ಸರ್ಕಾರಕ್ಕೆ ಆದೇಶ ನೀಡಿದೆ ನ್ನಾಯಮೂರ್ತಿಗಳಾದ ಎನ್

ರಮಣ ಆರ್ ಸುಭಾಷ್ ರೆಡ್ಡಿ ಮತ್ತು ಬಿ

ಗವಾಯ್ ಅವರನ್ನು ಒಳಗೊಂಡ ನ್ನಾಯಪೀಠ ಕಾಂಗ್ರೆಸ್ ನಾಯಕ ಗುಲಾಂನಭಿ ಆಜಾದ್ ಮತ್ತು ಕಾಶ್ವೀರಿ ಟೈಮ್ಸ್ ವಾಹಿನಿಯ ಪ್ರಧಾನ ಸಂಪಾದಕಿ ಅನುರಾಧ ಭಾಸಿನ್ ಸೇರಿದಂತೆ ಪಲವರು ಸಲ್ಲಿಸಿದ್ದ ಮನವಿ ಅರ್ಜಿಗಳ ವಿಚಾರಣೆಯ ವೇಳೆ ಈ ನಿರ್ದೇಶನ ನೀಡಿತು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಇನ್ನೂ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಎಂದು ಅರ್ಜಿದಾರರು ವಾದಿಸಿದ್ದಾರೆ

ಕುಟುಂಬದ ಮುಖ್ಯಸ್ವರ ಮೊಬ್ಲೆಲ್ ಸಂಖ್ಲೆ ಮನೆಯಲ್ಲಿ ಶೌಚಾಲಯ ಟಿವಿ ಇಂಟರ್ನೆಟ್ ವಾಹನಗಳು ಕುಡಿಯುವ ನೀರಿನ ಸೌಲಭ್ಯವಿದೆಯೇ ಎನ್ನುವ ಪ್ರಶ್ನೆಗಳನ್ನು ಗಣತಿಯ ವೇಳೆ ಕೇಳಲಾಗುವುದು ಎಂದು ಅಧಿಸೂಚನೆಯಲ್ಲಿ ವಿವರಿಸಲಾಗಿದೆ ಗಣತಿಗೆ ಈ ಹಿಂದಿನಂತೆ ಕಾಗದ ಮತ್ತು ಪೆನ್ನು ಬಳಸುವುದಿಲ್ಲ ಮೊಬೈಲ್ ಘೋನ್ ಆ್ವಪ್ ಮೂಲಕ ಗಣತಿ ನಡೆಯಲಿದೆ

ರಾಜಕೀಯ ಪಕ್ಷಗಳ ನಿಧಿಗಳಲ್ಲಿ ಪಾರದರ್ಶಕತೆಯನ್ನು ತರುವ ಪ್ರಯತ್ನದ ಭಾಗವಾಗಿ ಪಕ್ಷಗಳಿಗೆ ದೊರೆಯುವ ನಗದು ದೇಣಿಗೆಳಿಗೆ ಪರ್ಯಾಯವಾಗಿ ಈ ಬಾಂಡ್ಗಳನ್ನು ಪರಿಚಯಿಸಲಾಗಿದೆ

ಗುಜರಾತ್ ವಿಧಾನಮಂಡಲದ ಒಂದು ದಿನದ ವಿಶೇಷ ಅಧಿವೇಶನವನ್ನು ಇಂದು ಕರೆಯಲಾಗಿತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಬೆಂಬಲ ನೀಡುವ ನಿರ್ಣಯವನ್ನು ಮಂಡಿಸಲಾಗುವುದು

ರಾಜ್ಯಪಾಲರ ಭಾಷಣದೊಂದಿಗೆ ಅಧಿವೇಶನ ಆರಂಭವಾಗಲಿದ್ದು ನಂತರ ಅವರ ಭಾಷಣಕ್ಕೆ ವಂದನಾ ನಿರ್ಣಯವನ್ನು ಮಂಡಿಸಲಾಗುವುದು ಆ ನಂತರ ಸಂಸತ್ತಿನ ಉಭಯ ಸದನಗಳಲ್ಲಿ ಇತ್ತೀಚೆಗೆ ಅನುಮತಿ ಪಡೆದಿರುವ ಸಂವಿಧಾನಾತ್ಸಕ ತಿದ್ದುಪಡಿಗೆ ಸಹ ಈ ಅಧಿವೇಶನ ಅನುಮೋದನೆ ನೀಡಲಿದೆ ಜೆಎನ್ಯು ವಿಶ್ವವಿದ್ಯಾಲಯದಲ್ಲಿನ ಹಿಂಸಾಚಾರಕ್ಕೆ ಬಿಜೆಪಿ ಕಾರಣ ಎಂಬ ಕಾಂಗ್ರೆಸ್ ಆರೋಪ ಆಧಾರರಹಿತ ಎಂದು ಬಿಜೆಪಿ ಓರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ನವದೆಪಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವವಿದ್ಯಾಲಯ ಆವರಣದಲ್ಲಿ ದಾಂಧಲೆ ನಡೆಸಿದ ಮುಸುಕುಧಾರಿ ವ್ಯಕ್ತಿಗಳು ಯಾರು ಎಂಬ ಬಗ್ಗೆ ತನಿಖೆ ನಡೆಯುತ್ತಿದ್ದು ಸತ್ಯ ಸಂಗತಿ ಶೀಘ್ರದಲ್ಲೇ ಹೊರಬರಲಿದೆ ಎಂದರು ಎಡಪಂಥಿಯ ಪಾಗೂ ಕಾಂಗ್ರೆಸ್ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆಗಳು ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ನೋಂದಣಿ ಪ್ರಕ್ರಿಯೆಗೆ ಅಡ್ಡಿಪಡಿಸಿ ಸರ್ವರ್ ಧ್ವಂಸಗೊಳಿಸಿರುವುದು ಖಂಡನೀಯ ಎಂದು ಜಾವಡೇಕರ್ ಹೇಳಿದರು

ಈ ತಂಡದ ಸದಸ್ಯರು ನಿನ್ನೆ ಉಪ ರಾಜ್ಯಪಾಲ ಜಿ

ಮುರ್ಮು ಹಾಗೂ ಸೇನಾ ಮತ್ತು ಅಡಳಿತದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿತ್ತು

ಶ್ರೀನಗರದಲ್ಲಿ ರಾಜಕೀಯ ಮುಖಂಡರು ನಾಗರಿಕ ಸಮಾಜದ ಪ್ರತಿನಿಧಿಗಳು ಯುವ ಕಾರ್ಯಕರ್ತರು ಹಾಗೂ ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರನ್ನು ಈ ತಂಡದ ಸದಸ್ದರು ನಿನ್ನೆ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಕರ್ನಾಟಕದಲ್ಲಿ ಪ್ರಕರ್ತೆ ಗೌರಿ ಲಂಕೇಶ್ ಪತ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಪ್ರಕರಣ ಸಂಬಂಧ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯಲ್ಲಿ ಕತ್ರನ್ ಎಂಬಲ್ಲಿ ಆತನನ್ನು ನಿನ್ನೆ ಬಂಧಿಸಲಾಗಿದೆ ಬಂಧಿತನನ್ನು ಪೃಷಿಕೇಶ್ ದೇವ್ವೇಕರ್ ಅಲಿಯಾಸ್ ಮುರಳಿ ಎಂದು ಗುರುತಿಸಿರುವುದಾಗಿ ಎಸ್ ಐ ಟಿ ಹೊರಡಿಸಿರುವ ಹೇಳಿಕೆಯಲ್ಲಿ ಮಾಹಿತಿ ನೀಡಲಾಗಿದೆ ದೇವ್ದೇಕರ್ ಗೌರಿ ಲಂಕೇಶ್ ಪತ್ತೆ ಪ್ರಕರಣದ ಸಂಚು ರೂಪಿಸಿದ್ದ

ಸಂಸತ್ತಿನ ಅನುಮೋದನೆ ಇಲ್ಲದೆ ಇರಾನ್ ವಿರುದ್ಧ ಮಿಲಿಟರಿ ತ್ರಮಗಳನ್ನು ತೆಗೆದುಕೊಳ್ಳುವ ಅಧ್ವಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ನಿಯಂತ್ರಿಸುವ ನಿರ್ಣಯವನ್ನು ಅಮೆರಿಕದ ಸಂಸತ್ತು ಅಂಗೀಕರಿಸಿದೆ ಡೆಮಾಕ್ರೆಟಿಕ್ ಮೇಲುಗೈಯಿರುವ ಸಂಸತ್ತಿನಲ್ಲಿ ಈ ನಿರ್ಣಯ ಅಂಗೀಕಾರವಾಗಿದ್ದರೂ ರಿಪಬ್ಲಿಕನ್ ನಿಯಂತ್ರಣವಿರುವ ಸೆನೆಟ್ನಲ್ಲಿ ಈ ನಿರ್ಣಯ ಅಂಗೀಕಾರ ಸವಾಲಾಗಲಿದೆ ಇರಾನ್ ವಿರುದ್ಧ ಯುದ್ಧಕ್ಕೆ ಅಥವಾ ಇತರ ದಾಳಿಗಳಿಗೆ ಅಮೆರಿಕದ ಮಿಲಿಟರಿ ಶಕ್ತಿಗಳನ್ನು ಬಳಸುವ ಟ್ರಂಪ್ ಅಧಿಕಾರವನ್ನು ಈ ನಿರ್ಣಯ ಮೊಟಕುಗೊಳಿಸಿದೆ ಈ ನಿರ್ಣಯದಂತೆ ಅಮೆರಿಕದ ಮೇಲೆ ಘೋರ ದಾಳಿ ಆಗದ ಹೊರತು ಕಾಂಗ್ರೆಸ್ನಿಂದ ಅನುಮತಿ ಪಡೆಯದೆ ಮಿಲಿಟರಿ ಪಡೆಗಳನ್ನು ಅಧ್ಯಕ್ಷ ಟ್ರಂಪ್ ಬಳಸುವಂತಿಲ್ಲ ಇಂದು ವಿಶ್ವ ಹಿಂದಿ ಭಾಷೆ ದಿನ ವಿದೇಶಗಳಲ್ಲಿ ಹಿಂದಿ ಭಾಷೆಯನ್ನು ಪಸರಿಸಿ ಅದರ ಬಳಕೆಯನ್ನು ಉತ್ತೇಜಿಸಲು ಪ್ರತಿವರ್ಷ ಒಂದಿ ದಿನಾಚರಣೆಯನ್ನು ಆಯೋಜಸಲಾಗುತ್ತಿದೆ ಈ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಪಮ್ಮಕೊಳ್ಳಲಾಗಿದೆ

ಜಗತ್ತಿನಾದ್ಯಂತ ಹಿಂದಿ ಭಾಷಾ ಬಳಕೆಯನ್ನು ಉತ್ತೇಜಿಸಲು ಆಯೋಜಿಸಲಾಗಿತ್ತು

ಓಂದಿ ದಿವಸಕ್ಕೆ ಜನರಿಗೆ ಶುಭಾಶಯ ಕೋರಿದ ಸಮಾಚಾರ ಹಾಗೂ ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ಓಂದಿ ಪಾಗೂ ಇತರ ಭಾರತೀಯ ಭಾಷೆಗಳು ಸುಂದರವಾಗಿದ್ದು ಜಾಲತಾಣ ಪಾಗೂ ಮೊಬೈಲ್ಗಳಲ್ಲಿ ಭಾರತೀಯ ಭಾಷೆಗಳ ಬಳಕೆ ಹೆಚ್ಚುತ್ತಿದೆ ಎಂದು ಹೇಳಿದರು

ಕ್ರೀಡಾಕೂಟದ ಮುಖ್ಯ ಕಾರ್ಯಕಾರಿ ಅಧಿಕಾರಿ ಅವಿನಾಶ್ ಜೋಷಿ ಮಾತನಾಡಿ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ಇಡೀ ದೇಶದ ಕ್ರೀಡಾ ವಲಯ ಈ ಕ್ರೀಡಾಕೂಟದ ಬಗ್ಗೆ ವಿಶೇಷ ಗಮನ ಪರಿಸಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಹಾಗೂ ಪಲವು ಪ್ರಮುಖ ಕ್ರೀಡಾಪಟುಗಳು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ

ಎಂ ರ್ಲೆನ್ ಬೋ ಮತ್ತಿತರ ಹೆಚ್ಚುವರಿ ತರಂಗಾಂತರಗಳಲ್ಲೂ ಪ್ರಸಾರವಾಗಲಿದೆ